ಈ ಸಭೆಯು ನಾನಾ ವಿಷಯಗಳ ಮುಕ್ತ ಪ್ರಾಮಾಣಿಕ ಮತ್ತು ನೇರ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳಲು ವಿವಿಧ ದೇತಗಳ ಪ್ರತಿನಿಧಿಗಳಿಗೆ ಸೂಕ್ತ ವೇದಿಕೆ ಮತ್ತು ಅವಕಾತ ಸೃಷ್ಷಿಸಿಕೊಡಲಿದೆ ಪ್ರಮುಖ ವಿಷಯಗಳ ರಾಜಕೀಯ ಮಾರ್ಗದರ್ಶನಕ್ಕೂ ಇದು ಅವಕಾಶ ಕಲ್ಪಿಸಲಿದೆ

ಆದರೆ ಇಂದಿನ ಸಮಾವೇಶದಲ್ಲಿ ವಿಶ್ವ ವ್ಯಾಪಾರ ಸಂಘಟನೆಯ ಶ್ರಮುಖ ವಿಷಯಗಳ ಸಚಿವ ಮಟ್ಟದ ಚರ್ಚೆಗೆ ಸೂಕ್ತ ವೇದಿಕೆ ಸಿಗಲಿದೆ ಎಂಬ ಆಶಾವಾದ ವ್ಲಕ್ತವಾಗಿದೆ

ಪ್ರಕರಣದ ವಿಚಾರಣೆ ನಡೆಸುತ್ತಿದ್ದ ಪಾಟ್ನಾ ಹೈಕೋರ್ಟ್ ಸಮಗ್ರ ತನಿಖೆ ನಡೆಸುವಂತೆ ಸಿಬಿಐಗೆ ವಹಿಸಿತ್ತು ಕೇಂದ್ರ ಹೆದ್ದಾರಿ ಮತ್ತು ಭೂ ಸಾರಿಗೆ ಸಚಿವ ನಿತಿನ್ ಗಡ್ಡರಿ ಅವರು ಇಂದು ಗೋವಾಕ್ಕೆ ಆಗಮಿಸಲಿದ್ದು ಗಣಿ ಉದ್ಲಮದ ಪಾಲುದಾರರೊಂದಿಗೆ ಸಭೆ ನಡೆಸಲಿದ್ದಾರೆ ನಿತಿನ್ ಗಡ್ಕರಿಯವರು ಇಂದು ಸಚಿವರು ಮತ್ತು ಶಾಸಕರ ಜೊತೆ ಸಭೆ ನಡೆಸಲಿದ್ದಾರೆ

ಗೋವಾ ಬಿಜೆಪಿ ರಾಜ್ಯಾದ್ಯಕ್ಷ ವಿನಯ್ ತೆಂಡೂಲ್ತರ್ ಮಾತನಾಡಿ ಗೋವಾದಲ್ಲಿ ಸೃಷ್ಟಿಯಾಗಿರುವ ಗಣಿ ವಿವಾದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳುವ ನಿಟ್ಟನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಕಲ ಪ್ರಯತ್ನ ನಡೆಸುತ್ತಿವೆ ಎಂದರು

ಉತ್ತರ ಪ್ರದೇಶ ಮುಖ್ಯಮಂತ್ರಿಯಾಗಿ ಯೋಗಿ ಆದಿತ್ನನಾಥ್ ಅವರು ಒಂದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಇಂದು ಲಕ್ನೋದ ಲೋಕಭವನದಲ್ಲಿ ಸಂಭ್ರಮಾಚರಣೆ ಆಯೋಜಿಸಲಾಗಿದೆ ಏಕ್ ಸಾಲ್ ನಹೀ ಮಿಸಾಲ್ ಹೆಸರಿನ ಚಲನಚಿತ್ರ ಪ್ರದರ್ಶನ ಮತ್ತು ಇದೇ ಹೆಸರಿನ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡುತ್ತಿದ್ದು ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಿಳಿಸುವುದೇ ಇದರ ಉದ್ದೇಶವಾಗಿದೆ ಮುಖ್ಯಮಂತ್ರಿ ಯೋಗಿ ಆದಿತ್ವನಾಥ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ದಕ್ಷಿಣ ದೆಹಲಿಯ ತುಫಲಿಕಾಬಾದ್ಗ್ರಾಮದ ಗೋಡನ್ವೊಂದರಲ್ಲಿ ನಿನ್ನೆ ಅಗ್ನಿ ಅವಫಢ ಸಂಭವಿಸಿದೆ ಪ್ಲಾಸ್ಟಿಕ್ ಇತರೆ ಕಚ್ಚಾವಸ್ತುಗಳಿದ್ದ ಗೋಡೌನ್ಗೆ ಬಿದ್ದಿದ್ದ ಬೆಂಕಿಯನ್ನು ಅಗ್ನಿಶಾಮಕದಳ ಯಶಸ್ವಿಯಾಗಿ ಆರಿಸಿ ಪರಿಸ್ವಿತಿ ನಿಭಾಯಿಸಿತು ಈ ಫಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ

ರಾಯಭಾರಿ ಕಚೇರಿಯ ಕಾರ್ಯದರ್ಶಿ ತೆರಳತ್ತಿದ್ದ ಸಂದರ್ಭದಲ್ಲಿ ಕೆಲವು ವ್ಯಕ್ತಿಗಳ ಗುಂಪು ಅವರನ್ನು ಕಾರಿನಲ್ಲಿ ಹಿಂಬಾಲಿಸಿ ಬೆದರಿಸಿದೆ ಎಂದು ಪತ್ರದಲ್ಲಿ ಬರೆಯಲಾಗಿದೆ

ಭಾರತೀಯ ರಾಯಭಾರಿ ಕಚೇರಿಯ ವೆಬ್ಸ್ಲೆಟ್ ಕೂಡ ಕಾರ್ಯನಿರ್ವಹಿಸುವಲ್ಲಿ ಅನೇಕ ತೊಂದರೆಗಳು ಎದುರಾಗುತ್ತಿವೆ ಈ ಪ್ರಕರಣಗಳ ಬಗ್ಗೆ ಶೀಘವೇ ತನಿಖೆ ನಡೆಸಿ ಮತ್ತೆ ಮರುಕಳಿಸದಂತೆ ಕ್ರಮ ವಹಿಸಬೇಕಾಗಿ ಪತ್ರದಲ್ಲಿ ತಿಳಿಸಲಾಗಿದೆ ಭಾರತೀಯ ನೌಕಾಪಡೆ ಮುಖ್ಯಸ್ಥ ಸುನಿಲ್ ಲಾಂಬಾ ಅವರು ಇಂದಿನಿಂದ ಐದು ದಿನಗಳ ಅಮೆರಿಕ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ ಭಾರತ ಆಮೆರಿಕ ಸತಸ್ತ ಪಡೆಗಳ ಸಂಬಂಧವನ್ನು ಮತ್ತಪ್ಟು ಗಟ್ಟಗೊಳಿಸುವುದು ಈ ಭೇಟಿಯ ಉದ್ಲೇಶವಾಗಿದೆ ಕಂಡುಕೊಳ್ಲುವುದು ಲಾಂಬಾ ಭೇಟಿಯ ಉದ್ಗೇಶವಾಗಿದೆ

ಅಮೆರಿಕ ನೌಕಾ ಪಡೆಯ ಕಾರ್ಯದರ್ಶಿ ರಿಚರ್ಡ್ ಸ್ಪೆನ್ಸರ್ ಸೇರಿದಂತೆ ಹಲವು ನಾಯಕರ ಜೊತೆ ಮಾತುಕತೆ ನಡೆಸಲಿದ್ದಾರೆ ಪೆಂಟಗನ್ ಹವಾಯಿಯ ಪರ್ಲ್ ಹಾರ್ಬರ್ನಲ್ಲಿರುವ ಪೆಸಿಫಿಕ್ ಕಮಾಂಡ್ ಕೇಂದ್ರ ಸ್ಟಾನ ಕಚೇರಿ ಸೇರಿದಂತೆ ಪ್ರಮುಖ ರಕ್ಷಣಾ ನೆಲೆಗಳಿಗೆ ಲಾಂಬಾ ಭೇಟಿ ನೀಡಲಿದ್ದಾರೆ

ಭಾರತೀಯ ನೌಕಾಪಡೆಯ ಐಎನ್ಎಸ್ ಗೋಮತಿ ಮತ್ತು ಐಎನ್ಎಸ್ ಕೊಲ್ಲತ್ತಾ ಪಡಗುಗಳು ಈ ಸಮರಾಭ್ಯಾಸದಲ್ಲಿ ಪಾಲ್ಗೊಳ್ಳಲಿವೆ ಅಬುಧಾಬಿಯ ಪೋರ್ಟ್ ಜಯೇದ್ನಲ್ಲಿ ಸಮರ ತಾಲೀಮು ಜರುಗಲಿದೆ

ದಿನೇಶ್ ಕಾರ್ತಿಕ್ ಕೊನೆಯ ಎಸೆತದಲ್ಲಿ ಬಾರಿಸಿದ ಅದ್ಲುತ ಸಿಕ್ಸೆ ಟೀಮ್ ಇಂಡಿಯಾ ಗೆಲುವಿಗೆ ಕಾರಣವಾಯಿತು

ಇದು ತಂಡದ ಗೆಲುವಿಗೂ ಕಾರಣವಾಯಿತು

ಕ್ರಿಕೆಟ್ ರಣಜಿ ಟ್ರೋಫಿ ಚಾಂಪಿಯನ್ ವಿದರ್ಭ ತಂಡವು ಚೊಚ್ಚಲ ಇರಾನಿ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿದೆ ನಾಗ್ವುರದಲ್ಲಿ ನಿನ್ನೆ ನಡೆದ ಅಂತಿಮ ಪಂದ್ಯದಲ್ಲಿ ರೆಸ್ಟ್ ಆಫ್ ಇಂಡಿಯಾ ತಂಡವನ್ನು ಮಣಿಸಿತು